ಬಿಹಾರದ ನಗರ ಮೂಲ ಸೌಕರ್ಯ ಅಭಿವೃದ್ದಿಯ ಏಳು ಯೋಜನೆಗಳಿಗೆ ಶ್ರಧಾನಮಂತ್ರಿ ನರೇಂದ್ರಮೋದಿ ಅವರಿಂದ ಶಿಲಾನ್ಲಾಸ

ರಾಜ್ಲಸಭೆಯಲ್ಲಿಂದು ಡ್ರಗ್ನ್ ಜಾಲ ವಿಷಯ ಪ್ರಸ್ತಾಪ ಹಾವಳಿಗೆ ಇಡೀ ಚಿತ್ರರಂಗವನ್ನು ದೂಷಿಸುತ್ತಿರುವುದಕ್ಕೆ ಅಸಮಾಧಾನ

ಇಂದು ಇಂಜಿಯರ್ಗಳ ದಿನ ಖ್ಯಾತ ಇಂಜಿನಿಯರ್ ಭಾರತರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಸೇವೆ ಕೊಡುಗೆ ಸ್ನರಣೆ

ಈರುಳ್ಳಿ ರಖ್ಡಿಗೆ ತಕ್ಷಣದಿಂದಲೇ ನಿರ್ಬಂಧ ಬೆಲೆ ನಿಯಂತ್ರಣ ಹಿನ್ನೆಲೆಯಲ್ಲಿ ಕ್ರಮ ಬಿಹಾರದ ನಗರ ಮೂಲ ಸೌಕರ್ಯ ಅಭಿವೃದ್ದಿ ಕುರಿತ ಏಳು ಯೋಜನೆಗಳಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಿಲಾನ್ಲಾಸ ನೆರವೇರಿಸಿದರು

ಬಿಹಾರದ ನಗರಾಭಿವೃದ್ಧಿ ಮತ್ತು ವಸತಿ ಯೋಜನೆಯಡಿ ಈ ಎಲ್ಲಾ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ ಈ ವೇಳೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಉಪಸ್ವಿತರಿದ್ದರು ಪಾಟ್ನಾ ನಗರಪಾಲಿಕೆ ವತಿಯಿಂದ ಬಿಹೂರ್ ಮತ್ತು ಕರ್ಮಾಲಿಚಕ್ನಲ್ಲಿ ನಮಾಮಿ ಗಂಗೆ ಯೋಜನೆಯಡಿ ಒಳಚರಂಡಿ ಯೋಜನೆಯ ಕಾಮಗಾರಿ ಪೂರ್ಣಗೊಂಡಿದ್ದು ಈ ಯೋಜನೆಗಳಿಗೆ ಪ್ರಧಾನಮಂತ್ರಿ ಚಾಲನೆ ನೀಡಿದರು ಬಿಹಾರದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಕೇಂದ್ರ ಚುನಾವಣಾ ಆಯೋಗದ ಇಬ್ಬರು ಸದಸ್ಟರ ತಂಡ ಆ ರಾಜ್ಯ ಪ್ರವಾಸದಲ್ಲಿದ್ದು ಇಂದು ಸಮೀಕ್ಷಾ ಸಭೆ ನಡೆಸಲಿದೆ ಭಾಗಲ್ದುರ್ ಮತ್ತು ಬೋಧ್ ಗಯಾಗಳಲ್ಲಿ ಸಭೆ ನಡೆಯಲಿದೆ ತಂಡದಲ್ಲಿ ಉಪ ಚುನಾವಣಾ ಆಯುಕ್ತರಾದ ಸುದೀಪ್ ಜೈನ್ ಮತ್ತು ಚಂದ್ರ ಭೂಷಣ್ ಕುಮಾರ್ ಇದ್ದಾರೆ ನಿನ್ನೆ ಇವರು ಮುಜಾಫರ್ಪುರ್ ಮತ್ತು ಪಾಟ್ನಾದಲ್ಲಿ ಸಭೆ ನಡೆಸಿದರು

ತಂಡ ದೆಹಲಿಗೆ ಹಿಂದಿರುಗುವ ಮುನ್ನ ಪಾಟ್ನಾದಲ್ಲಿ ಮುಖ್ಯಕಾರ್ದರ್ಶಿ ಮತ್ತು ಇತರ ಹಿರಿಯ ಅಧಿಕಾರಗಳೊಂದಿಗೆ ಸಮಾಲೋಚನೆ ನಡೆಸಲಿದೆ ಬಿಹಾರದಲ್ಲಿ ಅಕ್ಟೋಬರ್ ನವೆಂಬರ್ನಲ್ಲಿ ವಿಧಾನಸಭಾ ಚುನಾವಣೆ ಏರ್ಪಾಡಾಗಿದೆ

ರಾಜ್ಲಸಭೆಯಲ್ಲಿ ಇಂದು ಭಾರೀ ಚರ್ಚೆ ಮತ್ತು ಆತಂಕಕ್ಕೆ ಕಾರಣವಾಗಿರುವ ಡ್ರಗ್ಲ್ ಜಾಲದ ವಿಷಯದ ಬಗ್ಗೆ ಚರ್ಚೆಯಾಯಿತು ಚಲನಚಿತ್ರ ರಂಗದ ಕೆಲವೇ ಕೆಲವರು ಡ್ರಗ್ಲ್ ಜಾಲದ ನೇರ ಸಂಪರ್ಕದಲ್ಲಿದ್ದಾರೆ ಎನ್ನುವ ವಿಷಯ ಇಡೀ ಚಿತ್ರರಂಗದ ಘನತೆಯನ್ನು ತಗ್ಗಿಸುತ್ತಿದೆ ಚಲನಚಿತ್ರ ರಂಗ ಅಂತಾರಾಷ್ಲೀಯ ಮಟ್ಟದಲ್ಲಿ ದೇಶಕ್ಕೆ ಹೆಸರು ಮತ್ತು ಗೌರವ ತರುವ ಕ್ಷೇತ್ರವಾಗಿದೆ ಡ್ರಗ್ಲ್ ವಿಷಯವಾಗಿ ಇಡೀ ಚಿತ್ರರಂಗವನ್ನೇ ಸಂದೇಹಿಸುವುದು ಸೂಕ್ತವಲ್ಲ ಎಂದು ಹೆಸರಾಂತ ಕಲಾವಿದೆ ಜಯಾಬಚ್ಚನ್ ಹೇಳಿದರು ಆಂಧ ಪ್ರದೇಶದ ಹೋಲವರಂ ಯೋಜನೆಗೆ ಸಂಬಂಧಿಸಿದಂತೆ ಹಣಕಾಸು ಬಿಡುಗಡೆ ಮಾಡುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಕಾರ್ಯೋನ್ನುಖವಾಗಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯ ಸಭೆಗೆ ತಿಳಿಸಿದ್ದಾರೆ ಶೂನ್ಲ ವೇಳೆಯಲ್ಲಿ ವಿಷಯಕ್ಕೆ ಪ್ರತಿಕ್ರಿಯಿಸಿದ ಅವರು ಬಾಕಿ ಇರುವ ಮೊತ್ತ ಬಿಡುಗಡೆ ಸಂಬಂಧ ರಾಜ್ಯ ಹಣಕಾಸು ಸಚಿವರು ಹಾಗೂ ಕೇಂದ್ರ ಜಲ ಸಂಪನ್ನೂಲ ಸಚಿವಾಲಯದೊಂದಿಗೆ ತಾವು ಸಂಪರ್ಕದಲ್ಲಿರುವುದಾಗಿ ತಿಳಿಸಿದರು ಯೋಜನೆಗೆ ಸಂಬಂಧಿಸಿದಂತೆ ಸಿಎಜಿ ಲೆಕ್ಕ ಪರಿಶೋಧನಾ ವರದಿಯನ್ನು ಕೇಂದ್ರ ಪಡೆದುಕೊಂಡಿದೆ ಎಂದು ಅವರು ಹೇಳಿದರು ಈರುಳ್ಳ ರಫ್ವನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ನಿರ್ಬಂಧಿಸಲಾಗಿದೆ ಕೇಂದ್ರ ಸರ್ಕಾರದ ಈ ಆದೇಶ ನಿನ್ನೆ ಹೊರ ಬಿದ್ದಿದ್ದು ಎಲ್ಲಾ ವಿಧದ ಈರುಳ್ಳಗೂ ಇದು ಅನ್ನಯವಾಗಲಿದೆ ದೇಶದ ಮಾರುಕಟ್ಲೆಗಳಲ್ಲಿ ಈರುಳ್ಳ ದಾಸ್ತಾನು ಲಭ್ಯತೆಯನ್ನು ಹೆಚ್ಚಿಸಿ ದೆಲೆ ನಿಯಂತ್ರಿಸುವ ಉದ್ದೇಶದಿಂದ ಈ ಆದೇಶ ನೀಡಲಾಗಿದೆ ಎಂದು ವಿದೇಶಿ ವಹಿವಾಟು ಇಲಾಖೆಯ ಮಹಾ ನಿರ್ದೇಶಕರು ಅಧಿಸೂಚನೆಯಲ್ಲಿ ವಿವರಿಸಿದ್ದಾರೆ ಕೇಂದ್ರ ವಾಣಿಜ್ಯ ಸಚಿವಾಲಯದ ವ್ಯಾಪ್ತಿಗೆ ಸೇರಿದ ಈ ಇಲಾಖೆ ರಘ್ತು ಮತ್ತು ಆಮದು ಸಂಬಂಧಿ ವಿಷಯಗಳನ್ನು ನೋಡಿಕೊಳ್ಳುತ್ತದೆ ಆದಾಗ್ಯೂ ಪರಿವರ್ತನೆ ವ್ಯವಸ್ಥೆ ವ್ಯಾಪ್ತಿಯ ನಿಬಂಧನೆಗಳು ಈ ಆದೇಶಕ್ಷೆ ಒಳಪಡುವುದಿಲ್ಲ ಎಂದು ವಿವರಿಸಲಾಗಿದೆ ಸರ್ಕಾರ ಸೇವೆಗಳಿಗೆ ಹೊಸ ನೇಮಕಾತಿ ಪ್ರಕ್ರಿಯೆಗಳನ್ನು ರದ್ದುಪಡಿಸಲಾಗಿದೆ ಎಂಬ ಮಾಧ್ಯಮ ವರದಿಯೊಂದನ್ನು ಕೇಂದ್ರ ಸರ್ಕಾರ ಅಲ್ಲಗೆಳದಿದೆ ಈ ವರದಿ ದಾರಿ ತಪ್ಪಿಸುವುದಾಗಿದೆ ಎಂದು ಭಾರತ ಸರ್ಕಾರದ ವಾರ್ತಾ ಶಾಖೆ ಟ್ವೀಟ್ ಮಾಡಿದೆ ಸಿಬ್ಲಂದಿ ನೇಮಕಾತಿ ಆಯೋಗ ಮತ್ತು ಕೇಂದ್ರ ಲೋಕಸೇವಾ ಆಯೋಗದಂತಹ ಸಂಸ್ನೆಗಳಿಂದ ಎಂದಿನಂತೆ ಸಾಮಾನ್ಲವಾಗಿ ನೇಮಕಾತಿಗಳು ನಡೆಯುತ್ತವೆ ಎಂದು ಸರ್ಕಾರ ತಿಳಿಸಿರುವುದಾಗಿ ವಾರ್ತಾ ಶಾಖೆ ಹೇಳಿದೆ ಭಾರತದ ಖ್ಯಾತ ಇಂಜಿನಿಯರ್ ಭಾರತರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನವನ್ನು ಇಂದು ಇಂಜಿನಿಯರ್ಗಳ ದಿನವಾಗಿ ದೇಶಾದ್ಯಂತ ಆಚರಿಸಲಾಗುತ್ತಿದೆ

ವಿ ಎಂದೇ ಖ್ಯಾತರಾಗಿರುವ ವಿಶ್ವೇಶ್ವರಯ್ಯ ಅವರು ಅತ್ಯುತ್ತಮ ಇಂಜಿನಿಯರ್ ಅಲ್ಲದೆ ಆಡಳಿತಗಾರರೂ ಆಗಿದ್ದರು ಅವರು ಮೈಸೂರು ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ನಿರ್ಮಾತೃ ಸಹ ಆಗಿದ್ದಾರೆ ಕರ್ನಾಟಕವಲ್ಲದೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲೂ ಅನೇಕ ಪ್ರಮುಖ ಯೋಜನೆಗಳ ಅನುಷ್ಠಾನದಲ್ಲಿ ಸರ್

ವಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸಮುದ್ರ ನೀರಿನಿಂದ ವಿಶಾಖಪಟ್ಟಣಂ ಬಂದರಿನಲ್ಲಿ ಮಣ್ಣು ಸವೆತ ತಡೆಗೆ ಅವರು ಪರಿಹಾರ ಕಲ್ಪಿಸಿದ್ದರು ಅಲ್ಲದೆ ಹೈದರಾಬಾದ್ನಲ್ಲಿ ಪ್ರವಾಹ ತಡೆಗೂ ಯಶಸ್ವಿ ಯೋಜನೆ ಜಾರಿಗೊಳಿಸಿದ್ದರು ದೇಶದಲ್ಲಿ ನಿರ್ಮಾಣ ವಲಯದ ಪ್ರಗತಿಗೆ ಅಪಾರ ಕೊಡುಗೆ ನೀಡುತ್ತಿರುವ ಎಂಜಿನಿಯರುಗಳ ಸಮುದಾಯಕ್ಕೆ ಅಭಿನಂದನೆಗಳು ಎಂದು ಉಪರಾಷ್ಪಪತಿ ಎಂ

ಗ್ರಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರದ ಹಲವು ಸಚಿವರು ಟ್ವೀಟ್ ಮಾಡಿದ್ದಾರೆ

ಜನ್ನದಿನದ ಅಂಗವಾಗಿ ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳು ವಿವಿಧ ಸಂಸ್ಥೆಗಳು ಹಾಗೂ ತ್ಯೆಕ್ಷಣಿಕ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳು ಮತ್ತು ಸ್ವರ್ಧೆಗಳನ್ನು ಆಯೋಜಿಸಿವೆ ಆತ್ಮ ನಿರ್ಭರ್ ಭಾರತ್ ಆಪ್ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿರುವ ಕುಟುಕಿ ಮಕ್ಕಳ ಕಲಿಕೆ ಆ್ವಪ್ ದೇಶದಲ್ಲಿ ಎಲ್ಕೆಜಿ ಯುಕೆಜಿ ಬಾಲ ವಿಹಾರ ಮತ್ತು ನರ್ಸರಿ ಕಲಿಕೆ ಹಂತದಲ್ಲಿ ಮಕ್ಕಳಗೆ ಸಹಕಾರಿಯಾಗಲಿದೆ ಎಂದು ಅಧ್ಯಯನವೊಂದು ಅಭಿಪ್ರಾಯಪಟ್ಲದೆ ಮಟ್ಲ ಮಕ್ಕಳಿಗೆ ಸುಲಭವಾಗಿ ಅರ್ಥವಾಗಬಲ್ಲ ಕತೆ ಮತ್ತು ಶಿಶುಗೀತೆಗಳ ತಿಳಿಸಲು ಈ ಆಸ್ ನೆರವಾಗಲಿದೆ ಇದರಲ್ಲಿ ಅಳವಡಿಸಿರುವ ಕತೆಗಳು ಮತ್ತು ಗೀತೆಗಳು ಭಾರತೀಯ ಸಂಸ್ಕೃತಿ ಮೌಲ್ಯಗಳನ್ನು ಮಕ್ಕಳಗೆ ಪರಿಚಯಿಸುತ್ತವೆ ಸದ್ದಕ್ಕೆ ಕುಟುಕಿ ಕಿಡ್ಸ್ ಲರ್ನಿಂಗ್ ಆಶ್ ಕನ್ನಡ ತಮಿಳು ಮರಾಠಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಲಭ್ಯವಿದೆ

ಕೇಂದ್ರ ಸರ್ಕಾರದ ಪರೀಕ್ಷೆ ಪತ್ತೆ ಮತ್ತು ಚಿಕಿತ್ಲಾ ಕಾರ್ಯತಂತ್ರದಿಂದ ಚೇತರಿಕೆ ಪ್ರಮಾಣ ಗಣನೀಯವಾಗಿ ಹೆಚ್ಚುತ್ತಿದ್ದು ಸಾವಿನ ಪ್ರಮಾಣ ಕಡಿಮೆಯಾಗುತ್ತಿದೆ

ಬರುವ ವರ್ಷ ಗಣರಾಜ್ಣೋತ್ಸವದ ಸಂದರ್ಭದಲ್ಲಿ ಪ್ರಕಟಸಲಾಗುವ ಪದ್ನ ಪ್ರಶಸ್ತಿಗಳಿಗೆ ಅರ್ಹ ವಕ್ಷಿಗಳನ್ನು ನಾಮಾಂಕನ ಮಾಡಲು ಸಾರ್ವಜನಿಕರು ಆನ್ಲೈನ್ ಮೂಲಕ ಶಿಫಾರಸ್ಸು ಸಲ್ಲಿಸುವ ಗಡುವು ಇಂದು ಮುಕ್ತಾಯವಾಗಲಿದೆ ಈ ಶಿಫಾರಸುಗಳನ್ನು ಪದ್ಮ ಅವಾರ್ಡ್ಸ್ ಪೋರ್ಟಲ್ ಮೂಲಕ ಆನೆಲೈನ್ ಸಲ್ಲಿಕೆಗೆ ಮಾತ್ರ ಅವಕಾಶವಿರುತ್ತದೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮ ವಿಭೂಷಣ ಪದ್ಮ ಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳಗೆ ಈ ಶಿಫಾರಸ್ಸುಗಳು ಅನ್ವಯವಾಗುತ್ತವೆ ಹಲವು ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ ಗಣ್ಯರಿಗೆ ಅರ್ಹತಾನುಸಾರ ಈ ಗೌರವ ಸಲ್ಲುತ್ತದೆ ಸರ್ಕಾರೀ ನೌಕರರು ಸಾರ್ವಜನಿಕ ಸ್ವಾಮ್ಯದ ಉದ್ಯಮಗಳ ನೌಕರರು ಇದಕ್ಕೆ ಅರ್ಹರಾಗಿರುವುದಿಲ್ಲವಾದರೂ ವೈದ್ಯರು ಮತ್ತು ವಿಜ್ಞಾನಿಗಳು ಪ್ರಶಸ್ತಿಗಳಿಗೆ ಅರ್ಹರಾಗಿರುತ್ತಾರೆ ಪದ್ಮ ಪ್ರಶಸ್ತಿಗಳನ್ನು ಜನರ ಪ್ರಶಸ್ತಿಗಳೆಂದು ಪರಿವರ್ತಿಸಲು ಸರ್ಕಾರ ಬದ್ದವಾಗಿದ್ದು ಸ್ವಯಂ ನಾಮಾಂಕನವೂ ಸೇರಿದಂತೆ ಈ ಪ್ರತಿಷ್ಠಿತ ಪ್ರಶ್ತಿಗಳನ್ನು ದೇತದ ನಾಗರಿಕರು ಗುರುತಿಸುವ ವ್ಚಕ್ತಿಗಳಿಗೆ ನೀಡಲಾಗುತ್ತದೆ

ಭಾರತೀಯ ವೈದ್ಯಕೀಯ ಸಂಶೈಯ ಮಾಜಿ ಮಹಾನಿರ್ದೇಶಕ ಡಾ ನರೇಂದ್ರ ಸೈನಿ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ